ಮುಖ್ಯಮಂತ್ರಿ ಬಿ ಎಸ್

ಕೋಲ್ಕತ್ತಾದಲ್ಲಿ ಆಯೋಜಿಸಿರುವ ಅಂತಾರಾಷ್ಟೀಯ ವಿಜ್ಞಾನ ಸಮ್ಮೇಳನವನ್ನು ವಿಡಿಯೋ ಕಾನ್ವರೆನ್ಸ್ ಮೂಲಕ ಉದ್ವಾಟಿಸಿದ ಪ್ರಧಾನಮಂತ್ರಿ ವಿಜ್ಞಾನದಲ್ಲಿ ಅನೇಕ ಬಗೆಯ ಸಂಶೋಧನೆಗಳು ನಡೆಯುತ್ತಿವೆ ಅವುಗಳ ಬಗ್ಗೆ ಜನರಲ್ಲಿ ಅರಿವು ಮೂದಿಸುವ ಕಾರ್ಯಕ್ರಮಗಳು ರೂಪಗೊಳ್ಳಬೇಕಾಗಿದೆ ಎಂದರು ಇತ್ತೀಚಿನ ಚಂದ್ರಯಾನ ಮಿಷನ್ ಯೋಜನೆಯ ಬಗ್ಗೆ ಪ್ರಸ್ತಾಪಿಸಿದ ಪ್ರಧಾನಮಂತ್ರಿ ಅವರು ದೇಶದಲ್ಲಿ ವಿವಿಧ ವಲಯದ ಜೊತೆಗೆ ವೈಜ್ಞಾನಿಕ ವಲಯದಲ್ಲಿ ಸಾಕಷ್ಟು ಸಂಶೋಧನೆಗಳು ನಡೆಯುತ್ತಿವೆ ಇವುಗಳ ಬಗ್ಗೆ ಸಾರ್ವಜನಿಕರಲ್ಲಿ ಯುವಜನಾಂಗದವರ ಮುಂದೆ ಅರಿವು ಮೂಡಿಸುವ ಪ್ರಯತ್ನಗಳು ನಡೆಯಬೇಕು ಎಂದರು ದೇಶದ ಪ್ರಗತಿಗೆ ವಿಜ್ಞಾನ ವಲಯದಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳು ಪೂರಕವಾಗಿವೆ ಎಂದು ಅವರು ಅಭಿಪ್ರಾಯಪಟ್ಟರು ಮೂಲವಿಜ್ಞಾನ ಅಧ್ಯಯನ ಪ್ರಮಾಣ ಹೆಚ್ಚಳವಾಗಬೇಕು ಅದಕ್ಕೆ ಪೂರಕವಾದ ವಾತಾವರಣ ನಿರ್ಮಿಸಲು ಕೇಂದ್ರ ಸರ್ಕಾರ ಅನ್ವೇಷಣೆಗೆ ಹೆಚ್ಚಿನ ಪ್ರೋತ್ಸಾಹ ನೀಡುತ್ತಿದೆ ಎಂದು ಹೇಳಿದರು ದೇಶಾದ್ಯಂತ ಐದು ಸಾವಿರ ಶಾಲೆಗಳಲ್ಲಿ ಅಟಲ್ ಟಿಂಕರಿಂಗ್ ಪ್ರಯೋಗಾಲಯವನ್ನು ಆರಂಭಿಸಿದ್ದು ವಿಜ್ಞಾನ ಮತ್ತು ಸಂಶೋಧನೆಯ ಜೊತೆಗೆ ತರಬೇತಿ ನೀಡುವ ಕಾರ್ಯಕ್ರಮಕ್ಕೆ ಚಾಲನೆ ದೊರೆತಿದೆ ಎಂದರು ಪಶ್ಚಿಮ ಬಂಗಾಳದ ರಾಜ್ಯಪಾಲ ಜಗದೀಪ್ ಧನ್ಕರ್ ವಿಜ್ಞಾನ ತಂತ್ರಜ್ಞಾನ ಖಾತೆ ಸಚಿವ ಡಾ ಹರ್ಷವರ್ಧನ್ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು ನಾಲ್ಕು ದಿನಗಳ ಕಾಲ ಈ ಸಮ್ಮೇಳನ ನಡೆಯಲಿದೆ ಪ್ರಾದೇಶಿಕ ಸಮಗ್ರ ಆರ್ಥಿಕ ಸಹಭಾಗಿತ್ವ ಒಪ್ಪಂದಕ್ಕೆ ಸಹಿ ಹಾಕದಿರಲು ಭಾರತ ನಿರಾಕರಿಸಿರುವ ಬೆನ್ನಲ್ಲಿಯೇ ವಸ್ತುಸ್ಲಿತಿ ಕುರಿತು ಭಾರತದ ಜೊತೆ ಸಮಾಲೋಚನೆ ನಡೆಸಲು ಚ್ಯೆನಾ ಮುಂದಾಗಿದೆ ಈ ಕುರಿತಂತೆ ಭಾರತದ ಜೊತೆ ಮಾತುಕತೆಗೆ ಶೀಘ್ರ ದಿನಾಂಕ ನಿಗದಿಗೆ ಚೈನಾ ಮುಂದಾಗಲಿದೆ ಎಂದು ಚೈನಾ ವಿದೇಶಾಂಗ ಸಚಿವಾಲಯ ವಕ್ತಾರ ಜಂಗ್ ಶೂವಾಂಗ್ ತಿಳಿಸಿದ್ದಾರೆ

ಚ್ಟೆನಾ ದೇಶದ ಕೃಷಿ ಮತ್ತು ಕೈಗಾರಿಕಾ ಉತ್ಪನ್ನಗಳು ಕಡಿಮೆ ದರದಲ್ಲಿ ವಿವಿಧ ದೇಶಗಳಿಗೆ ಲಭ್ಯವಾಗುತ್ತಿದ್ದು ಇದರಿಂದ ಆರ್ಸಿಇಪಿ ಸದಸ್ಯ ದೇಶಗಳ ಉತ್ಪನ್ನಗಳ ದರಕ್ಕೂ ಕಡಿಮೆ ದರದಲ್ಲಿ ಪೂರೈಕೆ ಮಾಡುವುದರಿಂದ ಆ ದೇಶಗಳ ಆರ್ಥಿಕ ಬೆಳವಣಿಗೆಯ ಮೇಲೆ ಭಾರೀ ಪರಿಣಾಮ ಬೀರುವ ಸಾಧ್ಯತೆಗಳು ಇರುವುದರಿಂದ ಒಪ್ಪಂದಕ್ಕೆ ಭಾರತ ಅಂಕಿತ ಹಾಕದಿರಲು ನಿರ್ಧರಿಸಿತ್ತು ಆರ್ಸಿಇಪಿ ಒಪ್ಪಂದ ಕುರಿತಂತೆ ನಿನ್ನೆ ಬ್ಯಾಂಕಾಕ್ನಲ್ಲಿ ನಡೆದ ಮಹತ್ವದ ಸಮಾವೇಶದಲ್ಲಿ ಭಾರತದ ಆದ್ಯತೆಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಮರ್ಥವಾಗಿ ಪ್ರತಿಪಾದಿಸಿದ್ದಾರೆ ಸಣ್ಣ ಹಾಗೂ ಗ್ವಹ ಕೈಗಾರಿಕೆಗಳ ಹಿತದ್ವಡ್ಸಿಯಿಂದ ಆರ್ಸಿಇಪಿ ಒಪ್ಪಂದದಂದ ಹೊರಗುಳಿಯಲು ಮಾಡಿರುವ ಭಾರತದ ನಿರ್ಧಾರ ಸಮರ್ಥನೀಯ ಎಂದು ರೈಲ್ವೇ ಮತ್ತು ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ದೆಹಲಿಯಲ್ಲಿ ಹೇಳಿದ್ದಾರೆ ದೇಶದ ಹಿತರಕ್ಷಣೆಗೆ ಮೊದಲ ಆದ್ಯತೆ ಎನ್ನುವ ಕೇಂದ್ರ ಸರ್ಕಾರದ ನೀತಿಯನ್ನು ಪ್ರಧಾನಮಂತ್ರಿ ಅವರು ಸ್ವಡ್ಡವಾಗಿ ಬಿಂಬಿಸಿದ್ದಾರೆ ಆರ್ಸಿಇಪಿ ಒಪ್ಪಂದಕ್ಕೆ ಸಹಿ ಹಾಕುವುದಿಲ್ಲ ಎನ್ನುವ ದಿಟ್ಟ ನಿರ್ಧಾರವನ್ನು ಅವರು ತೆಗೆದುಕೊಂಡಿದ್ದಾರೆ ಎಂದು ಸಚಿವರು ವಿವರ ನೀಡಿದರು ಆರ್ಸಿಇಪಿ ಒಪ್ಪಂದದಲ್ಲಿ ಹಲವಾರು ನ್ಯೂನತೆಗಳಿದ್ದು ಅವುಗಳನ್ನು ಸರಿಪದಿಸುವವರೆಗೆ ಅಂಕಿತ ಹಾಕುವುದಿಲ್ಲ ಎಂದು ಭಾರತ ಶೃಂಗಸಭೆಯಲ್ಲಿ ಸ್ಪಷ್ಟಪಡಿಸಿದೆ ಎಂದು ಅವರು ತಿಳಿಸಿದರು ಉತ್ತರ ಭಾರತದ ಹಲವು ಪ್ರದೇಶಗಳಲ್ಲಿ ಉಂಟಾಗಿರುವ ವಾಯುಮಾಲಿನ್ಯ ಕುರಿತಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಪರಾಮರ್ಶೆ ನಡೆಸಿದರು ಪಶ್ಚಿಮ ವಲಯದ ಹಲವು ಭಾಗಗಳಲ್ಲಿ ಚಂಡಮಾರುತದ ಪರಿಸ್ಥಿತಿಯ ಬಗ್ಗೆ ಪ್ರಧಾನಿ ಅವರು ಹಿರಿಯ ಅಧಿಕಾರಿಗಳ ಜೊತೆ ಸಮಾಲೋಚನೆ ನಡೆಸಿದರು ಪ್ರಧಾನಮಂತ್ರಿಯವರ ಪ್ರಧಾನ ಕಾರ್ಯದರ್ಶಿ ಪಿ

ಮಿಶ್ರಾ ಅವರು ಪರಿಸ್ಥಿತಿಯ ಬಗ್ಗೆ ಪ್ರಧಾನಿಯವರಿಗೆ ವಿವರ ನೀಡಿದರು ದೆಹಲಿ ಪಂಜಾಬ್ ಹರಿಯಾಣದ ಮಾಲಿನ್ಯ ಪರಿಸ್ಥಿತಿ ಬಗ್ಗೆ ತೆಗೆದುಕೊಂಡಿರುವ ಮುಂಜಾಗ್ರತಾ ಕ್ರಮದ ಬಗ್ಗೆಯೂ ಅಧಿಕಾರಿಗಳು ಪ್ರಧಾನಿ ಅವರಿಗೆ ವಿವರ ನೀಡಿದರು ದೇಶದ ಆರ್ಥಿಕ ಸ್ಲಿತಿ ಐದು ಟ್ರಿಲಿಯನ್ಗೆ ತಲುಪಲು ಭಾರತೀಯ ರೈಲ್ಲೆಯ ಸೇವಾ ವಲಯದ ಕೊಡುಗೆ ಅಪಾರವಾದದ್ದು ಎಂದು ರೈಲ್ವೆ ಮತ್ತು ವಾಣಿಜ್ಯ ಖಾತೆ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ ನವದೆಹಲಿಯಲ್ಲಿಂದು ಐದನೇ ವಿಶ್ವ ಸೇವಾ ಪ್ರದರ್ಶನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಅವರು ಈ ವಿಷಯ ತಿಳಿಸಿದರು ಅತಿ ದೊಡ್ಡ ಸೇವಾ ಕ್ಷೇತ್ರವಾಗಿರುವ ರೈಲ್ವೆ ಇಲಾಖೆಯ ಕೊಡುಗೆ ಅಪಾರವಾದದ್ದು ಉತ್ಪಾದನಾ ವಲಯದಲ್ಲಿಯೂ ರೈಲ್ವೆ ಇಲಾಖೆ ಗಣನೀಯ ಸಾಧನೆ ಮಾಡಿದೆ ಎಂದರು ಪಂಜಾಬ್ ಸರ್ಕಾರ ಮತ್ತು ಸಹಜಾಪಥ್ ಜಂಟಿ ಸಹಭಾಗಿತ್ವದಲ್ಲಿ ಗುರುಗ್ರಂಥ ಸಾಹಿಬ್ ಅವರ ವಿಶೇಷ ಧಾರ್ಮಿಕ ಕಾರ್ಯಕ್ರಮಕ್ಕೆ ಪಂಜಾಬ್ ಮುಖ್ಯಮಂತ್ರಿ ಕ್ಯಾಪ್ಟನ್ ಅಮರೀಂದರ್ ಸಿಂಗ್ ಚಾಲನೆ ನೀಡಿದರು ಸುಲ್ತಾನ್ಪುರ್ ಲೋಧಿಯಲ್ಲಿ ಇರುವ ಶ್ರೀಗುರುನಾನಕ್ ದರ್ಬಾರ್ನಲ್ಲಿ ಆಯೋಜಿಸಿರುವ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿ ಅಮರೀಂದರ್ ಸಿಂಗ್ ಉದ್ಘಾಟಿಸಿ ಗುರುನಾನಕ್ ಅವರ ಸಹಿಷ್ಣುತೆ ಮತ್ತು ಸೌಹಾರ್ದತೆಯನ್ನು ಕಾಪಾಡಿಕೊಂದು ಬರುವಂತೆ ಮನವಿ ಮಾಡಿದರು

ಕರ್ನಾಟಕ ಆಂಧ್ರಪ್ರದೇಶ ಚಂಡೀಗಡ್ ದೆಹಲಿ ಗುಜರಾತ್ ಹರಿಯಾಣ ತಮಿಳುನಾಡು ತೆಲಂಗಾಣ ಮತ್ತು ಉತ್ತರಾಖಂದ ರಾಜ್ಯಗಳಲ್ಲಿ ಸಿಬಿಐ ದಾಳಿ ನಡೆಯುತ್ತಿದೆ

ಕರ್ನಾಟಕದ ಸಮಗ್ರ ಅಭಿವೃದ್ದಿಯೇ ಬಿಜೆಪಿ ಸರ್ಕಾರದ ಆದಳಿತ ಮಂತ್ರವಾಗಿದೆ ಎಂದು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಸ ಹೇಳಿದ್ದಾರೆ

ರಾಜ್ಲ ಪ್ರಗತಿ ಪಥದಲ್ಲಿ ಸಾಗುತ್ತಿದೆ ಎಂದು ಅವರು ಹೇಳಿದರು ಬಿಜೆಪಿ ರೈತಪರ ಹಾಗು ಭ್ರಷ್ಷಚಾರ ಮುಕ್ತ ಸರ್ಕಾರವಾಗಿದೆ ಸರ್ಕಾರ ಅಧಿಕಾರಕ್ಕೆ ಬಂದ ಸಮಯದಲ್ಲಿ ಬರ ಪರಿಸ್ತಿತಿ ಉಂಟಾಗಿತ್ತು

ಆದರೆ ಜಿಲ್ಲಾಡಳಿತ ಮತ್ತು ಜಿಲ್ಲಾಧಿಕಾರಿಗಳು ಅತಿವೃಷ್ಟಿ ಜಿಲ್ಲೆಗಳಲ್ಲಿ ಹಗಲು ರಾತ್ರಿ ಶ್ರಮ ಪಟ್ಟು ಕೆಲಸ ಮಾಡಿ ಸಂತ್ರಸ್ತರ ನೆರವಿಗೆ ಧಾವಿಸಿರುವುದಕ್ಕೆ ಮುಖ್ಯಮಂತ್ರಿಗಳು ಅಭಿನಂದನೆ ಸಲ್ಲಿಸಿದ್ದಾರೆ

ಕೇಂದ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಹಾಗೂ ಸಮಾಚಾರ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಎರಡು ದಿನಗಳ ಭೇಟಿಗಾಗಿ ಇಂದು ಢಾಕಾಗೆ ಆಗಮಿಸಿದರು ಬಾಂಗ್ಲಾದೇಶದಲ್ಲಿರುವ ಭಾರತೀಯ ಉಚ್ಛಾಯುಕ್ತೆ ರೀವಾ ಗಂಗೂಲಿ ದಾಸ್ ಸಚಿವರನ್ನು ಬರಮಾಡಿಕೊಂಡರು ಇಂದು ಅಪರಾಹ್ನ ಜಾವಡೇಕರ್ ಬಾಂಗ್ಲಾದೇಶದ ಮಾಹಿತಿ ಖಾತೆಯ ಸಚಿವ ಹಸನ್ ಮಸೂದ್ ಅವರನ್ನು ಭೇಟಿಯಾದರು ಬಂಗಬಂಧು ಷೇಕ್ ಮಜಿಬೂರ್ ರೆಹಮಾನ್ ಅವರಿಗೆ ಗೌರವ ಸಲ್ಲಿಸಿದರು ನಂತರ ಅವರ ಕುರಿತಾದ ವಸ್ತುಸಂಗ್ರಾಹಲಯಕ್ಕೆ ಸಚಿವರು ಭೇಟಿ ನೀಡಿ ವೀಕ್ವಿಸಿದರು ಬಾಂಗ್ಲಾದೇಶದ ಮಾಹಿತಿ ಸಚಿವರ ಆಹ್ವಾನದ ಮೇರೆಗೆ ಭೇಟಿ ನೀಡಿರುವ ಜಾವಡೇಕರ್ ದ್ವಿಪಕ್ಷೀಯ ಸಹಕಾರ ಕುರಿತಂತೆ ನಾಳಿ ಮಾತುಕತೆ ನಡೆಸಲಿದ್ದಾರೆ

ಕಳೆದ ಶನಿವಾರದಂದು ದೆಹಲಿಯ ತಿಸ್ ಹಜಾರಿ ನ್ಯಾಯಾಲಯದಲ್ಲಿ ವಕೀಲರ ಮೇಲೆ ಪೊಲೀಸರು ನಡೆಸಿರುವ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸಬೇಕೆಂದು ವಕೀಲರ ನಿಯೋಗ ದೆಹಲಿ ಪೊಲೀಸ್ ಕಮಿಷನರ್ ಅನ್ನು ಒತ್ತಾಯಿಸಿದೆ ವಕೀಲರ ನಿಯೋಗವು ಇಂದು ಪೊಲೀಸ್ ಆಯುಕ್ತರ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ದೌರ್ಜನ್ಯವೆಸಗಿದ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸಬೇಕೆಂದು ಭಿತ್ತಿಪತ್ರಗಳನ್ನು ಪ್ರದರ್ಶಿಸಿತು ಈ ಸಂದರ್ಭದಲ್ಲಿ ಪೊಲೀಸ್ ಆಯುಕ್ತ ಅಮೂಲ್ಯ ಪಟ್ನಾಯಕ್ ಮಾತನಾಡಿ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ಜರುಗಿಸಲಾಗುವುದು ಎಂದು ವಕೀಲರ ನಿಯೋಗಕ್ಕೆ ಭರವಸೆ ನೀಡಿದರು ಮಹಾರಾಷ್ಟದಲ್ಲಿ ದೇವೇಂದ್ರ ಫಡ್ನವೀಸ್ ನೇತೃತ್ವದ ಸ್ತಿರ ಸರ್ಕಾರ ಶೀಫ್ರ ಅಸ್ಥಿತ್ವಕ್ಕೆ ಬರಲಿದೆ ಎಂದು ಮಹಾರಾಷ್ಟ್ ಬಿಜೆಪಿ ಮುಖಂದ ಚಂದ್ರಕಾಂತ್ ಪಾಟೀಲ್ ಇಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಮುಂಬೈನಲ್ಲಿ ಇಂದು ಮುಖ್ಯಮಂತ್ರಿಗಳ ನಿವಾಸದಲ್ಲಿ ಪಕ್ಷದ ಹಿರಿಯ ನಾಯಕರ ಸಭೆಯ ಬಳಿಕ ಅವರು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದರು ಮಹಾರಾಷ್ಟ್ಯದ ಜನತೆ ಮೈತ್ರಿಕೂಟಕ್ಕೆ ಸ್ಪಷ್ಟ ಬಹುಮತ ನೀಡಿದ್ದು ಬಿಜೆಪಿ ಹಾಗೂ ಶಿವಸೇನೆ ಮುಂದಿನ ಸರ್ಕಾರ ರಚಿಸಲಿವೆ ಎಂದು ಅವರು ಹೇಳಿದರು